ವೆಂಕಯ್ಯ ನಾಯ್ಡು ಿ ಕೊರನಾ ವಿರುದ್ದದ ಹೋರಾಟಕ್ಕಾಗಿ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಉದಾರವಾಗಿ ನೆರವು ನೀಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇತದ ಜನತೆಗೆ ಮನವಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾಲ್ಕು ಶೀಥಲೀಕರಣ ಘಟಕಗಳಲ್ಲಿ ಶುಲ್ಕ ವಿಧಿಸದೇ ರೈತರ ಉತ್ತನ್ನಗಳ ದಾಸ್ತಾನಿಗೆ ಅವಕಾಶ ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ಿ ನರ್ಸ್ಗಳು ಮತ್ತು ಶುಶ್ರೂಷಕಿಯರಿಗೆ ಬೆಂಬಲ ಫೋಷ ವಾಕ್ಯದೊಂದಿಗೆ ಇಂದು ವಿಶ್ವ ಆರೋಗ್ಯ ದಿನ ಆಚರಣೆ ಿ ಕನ್ನಡದ ಹಾಸ್ತ ನಟ ಬುಲೆಟ್ ಪ್ರಕಾಶ್ ನಿಧನ ಗಣ್ಯರ ಕಂಬನಿ ಕೊರೊನಾ ವೈರಸ್ ಸೋಂಕಿಗೆ ಸಂಬಂಧಿಸಿದ ಸುಳ್ಳು ಮಾಹಿತಿಗಳು ಮತ್ತು ವದಂತಿಗಳನ್ನು ತೊಡೆದು ಹಾಕಲು ಖಚಿತ ಮಾಹಿತಿಯನ್ನು ಮುಕ್ತವಾಗಿ ಪಸರಿಸುವುದು ಅತ್ತವತ್ತಕ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಹೇಳಿದ್ದಾರೆ

ಸಾಮಾಜಿಕ ಅಂತರ ಕಾಯ್ಲುಕೊಳ್ಳುವ ನಿಯಮವನ್ನು ಯಾವುದೇ ಧಾರ್ಮಿಕ ಗುಂಪುಗಳು ಹಗುರವಾಗಿ ತೆಗೆದುಕೊಳ್ಳಬಾರದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಈ ಸವಾಲಿನಿಂದ ಹೊರಬರುವವರೆಗೆ ಯಾವುದೇ ರೀತಿಯ ದೊಡ್ಡ ಸಭೆಗಳನ್ನು ನಡೆಸಬಾರದು ಎಂದರು ಕೃಷಿ ವಲಯದಲ್ಲಿ ಸದ್ಯ ಕಟಾವು ಪಂಗಾಮು ಇರುವ ಹಿನ್ನೆಲೆ ರೈತರ ಸಮಸ್ಯೆಗಳಿಗೆ ಎಲ್ಲ ಸರ್ಕಾರಗಳು ಸ್ಪಂದಿಸುತ್ತಿವೆ ಸುಗಮ ರೀತಿಯಲ್ಲಿ ಕಟಾವು ಕೆಲಸ ಪೂರ್ಣಗೊಳಿಸಲು ಮತ್ತು ಧಾನ್ಯಗಳ ಖರೀದಿಗೆ ಸರಣಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಉಪರಾಷ್ಟಪತಿ ಎಂ

ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಡೀ ಮನುಕುಲಕ್ಕೆ ಮಾರಕವಾಗಿರುವ ಕೊರೊನಾ ವೈರಸ್ನ್ನು ಸೋಲಿಸಬೇಕು

ಇಂತಹ ಹೋರಾಟದಲ್ಲಿ ಪಕ್ಷದ ಕಾರ್ಯಕರ್ತರ ಪಾತ್ರ ಮಹತ್ವದಾಗಿದ್ದು ಬಡವರಿಗೆ ಆಹಾರ ಒದಗಿಸಲು ಮುಂದಾಗಬೇಕು

ಯುದ್ಧದ ಸಮಯದಲ್ಲಿ ಪಣ ಒಡವೆಗಳನ್ನು ನೀಡಿ ದಾನ ಪರಂಪರೆಗೆ ಹೆಸರಾಗಿದ್ದ ಜನರು ಇದೀಗ ಕೊರನಾ ವಿರುದ್ಧದ ಹೋರಾಟಕ್ಕಾಗಿ ಪ್ರಧಾನಮಂತ್ರಿ ಪರಿಪಾರ ನಿಧಿಗೆ ಉದಾರವಾಗಿ ನೆರವು ನೀಡಬೇಕು ಕೊರೊನಾ ವೈರಸ್ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಒಂದಾದ ಮೇಲೆ ಒಂದರಂತೆ ನಿರ್ಣಯಗಳನ್ನು ಕೈಗೊಂಡಿದೆ ವಿದೇತದಲ್ಲಿರುವ ಭಾರತೀಯರನ್ನು ಕರೆ ತರುವ ವೈದ್ಯಕೀಯ ಸಾಮರ್ಥ್ಯ ಹೆಚ್ಚಿಸುವ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಪಣೆ ಮಾಡುತ್ತಿದೆ ನಮ್ಮ ಕಾರ್ಯವೈಖರಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಸಹ ಶ್ಲಾಘಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಮೆಕ್ಕೆಜೋಳಕ್ಕೆ ಬೇಡಿಕೆ ಬರುವವರೆಗೂ ಕಾಯಲು ಸಿದ್ಧವಿರುವ ರೈತರ ಉತ್ಪನ್ನಗಳ ದಾಸ್ತಾನಿಗೆ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾಲ್ಕು ಶೀಥಲೀಕರಣ ಘಟಕಗಳಲ್ಲಿ ಯಾವುದೇ ಶುಲ್ಕ ವಿಧಿಸದೇ ಅವಕಾಶ ಕಲ್ಪಿಸಲಾಗುವುದು ಎಂದು ಕೃಷಿ ಖಾತೆ ಸಚಿವ ಬಿ

ಬಳಿಕ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ಲಾಕ್ಡೌನ್ ಸಂದರ್ಭದಲ್ಲಿ ಕೃಷಿಯ ದೈನಂದಿನ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳದಂತೆ ಕ್ರಮ ಕೈಗೊಳ್ಳಲಾಗಿದೆ ಕೃಷಿ ಉತ್ಪನ್ನಗಳ ಮಾರಾಟ ಸಾಗಾಣಿಕೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಬೀಜ ಗೊಬ್ಬರ ಮತ್ತಿತರೆ ಸಾಮಗ್ರಿಗಳ ಪೂರೈಕೆ ವ್ಯತ್ಯಯವಾಗದಂತೆ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು

ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಹುದಿನಗಳಿಂದ ಕೊರೋನಾ ಸೋಂಕಿನ ಪರೀಕ್ಷೆಯ ಲ್ಲಾಬ್ಗಳ ಆರಂಭಕ್ಕೆ ಬೇಡಿಕೆ ಇತ್ತು ಇದಕ್ಕೆ ರಾಷ್ಷೀಯ ವೈರಾಣು ಪರೀಕ್ಷಾ ಪ್ರಯೋಗಾಲಯ ಬಳ್ಳಾರಿಯಲ್ಲೂ ಲ್ವಾಬ್ ಆರಂಭಕ್ಕೆ ಅನುಮತಿ ನೀಡಿದೆ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಇಂದು ವಿಶ್ವ ಆರೋಗ್ಯ ದಿನ

ವೈದ್ಯಕೀಯ ಕ್ಷೇತ್ರದಲ್ಲಿ ಬೆನ್ನೆಲುಬಾಗಿ ನಿಂತ ಮತ್ತು ಕೊರೋನಾ ವೈರಸ್ ಸೋಂಕು ಪರಡುತ್ತಿರುವ ಈ ಸಮಯದಲ್ಲಿ ನಮಗಾಗಿ ತಮ್ಮ ಜೀವವನ್ನು ಪಣವಾಗಿಟ್ಟು ಹೋರಾಡುತ್ತಿರುವ ದಾದಿಯರು ಮತ್ತು ಶುತ್ರೂಷಕಿಯರ ಸೇವೆಗಳನ್ನು ಗುರುತಿಸಿ ಗೌರವಿಸೋಣ ಎಂದು ರಾಜ್ಯ ಆರೋಗ್ಯ ಇಲಾಖೆ ಟ್ವಿಟ್ ಮಾಡಿದೆ ಕನ್ನಡದ ಹಾಸ್ತ ನಟ ಬುಲೆಟ್ ಪ್ರಕಾಶ್ ನಿಧನರಾಗಿದ್ದಾರೆ

ಬೆಂಗಳೂರಿನ ಖಾಸಗಿ ಆಸ್ತಕ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ

ಇಂದು ಮಧ್ಯಾಹ್ನ ಬುಲೆಟ್ ಪ್ರಕಾಶ್ ಅವರ ಅಂತ್ತಕ್ರಿಯೆ ಬೆಂಗಳೂರಿನಲ್ಲಿ ನೇರವೆರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಹಾಸ್ತ ನಟ ಬುಲೆಟ್ ಪ್ರಕಾಶ್ ಅವರ ಅಕಾಲಿಕ ನಿಧನ ದುಬುಕರ ಉತ್ತಮ ನಟನಾಗಿ ಜನಮನ ಗೆದ್ದಿದ್ದ ಬುಲೆಟ್ ಪ್ರಕಾಶ್ ಅವರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರೂ ಆಗಿದ್ದರು ಅವರ ಆತ್ಮಕ್ಷೆ ಭಗವಂತ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಟ್ವಿಟ್ ಮಾಡಿದ್ದಾರೆ ಕಲಾವಿದ ಬುಲೆಟ್ ಪ್ರಕಾಶ ಅವರ ಅಕಾಲಿಕ ನಿಧನಕ್ಕೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ ಕೆಟ್ಟರ್ ಆರೋಗ್ಯ ಖಾತೆ ಸಚಿವ ಬಿ ಶ್ರೀರಾಮುಲು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಕೆ ಸುಧಾಕರ್ ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ಕೆ

ಸಿ ಅಧ್ಯಕ್ಷ ಡಿ

ಸಮರ್ಪಕ ಪಡಿತರ ವಿತರಣೆಗೆ ತ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿ

ಪಡಿತರ ವಿತರಣೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ನಿನ್ನೆ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ ಅವರು ಬಿಪಿಎಲ್ ಕಾರ್ಡ್ದಾರರು ಹಾಗೂ ಕಾರ್ಡ್ ಹೊಂದದವರಿಗೂ ಪಡಿತರ ವಿತರಣೆಯಾಗಬೇಕು ವಿತರಣೆಯಲ್ಲಿ ದೂರುಗಳಿಗೆ ಅವಕಾಶವಿಲ್ಲದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೊರೊನಾ ವೈರಸ್ ಸೋಂಕಿನ ಹಿನ್ನೆಲೆ ಕಳೆದ ಹಲವು ದಿನಗಳಿಂದ ಬೇಕರಿ ಹಾಗೂ ಉತ್ತನಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನು ರಾಜ್ಯ ಸರ್ಕಾರ ಸಡಿಲಗೊಳಿಸಿದೆ ಬೇಕರಿ ಉತ್ತನ್ನಗಳಿಗೆ ನಿರ್ಬಂಧ ಹೇರಿದ್ದರಿಂದ ರೋಗಿಗಳು ಹಿರಿಯ ನಾಗರಿಕರು ಮಕ್ಕಳು ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿರುವುದನ್ನು ಮನಗಂಡು ನಿರ್ಬಂಧ ಸಡಿಲಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಬೇಕರಿ ಉತ್ತನ್ನಗಳ ತಯಾರಿಕೆ ಮತ್ತು ಮಾರಾಟಕ್ಕೆ ಷರತು ಬದ್ಧ ಅನುಮತಿ ನೀಡಿದೆ ಬೇಕರಿಗಳಲ್ಲಿ ಕನಿಷ್ಠ ಸಿಬ್ಬಂದಿಯೊಂದಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಆರೋಗ್ಯದ ಹಿತದ್ಯಷ್ಟಿಯಿಂದ ಶುಚಿತ್ತಕ್ಕೆ ಒತ್ತು ನೀಡುವಂತೆಯೂ ಸೂಚಿಸಿದೆ ಬೇಕರಿಯಲ್ಲಿ ಮತ್ತು ಆವರಣದಲ್ಲಿ ತಿನ್ನುವುದಕ್ಕೆ ಅವಕಾಶ ನೀಡದೇ ಕೇವಲ ಪಾರ್ಸಲ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ ಮಂಗಳೂರಿನ ವೆನ್ಲಾಕ್ ಜಲ್ಲಾಸ್ತ್ರೆಯಲ್ಲಿ ದಾಖಲಾಗಿ ಕೊರೋನಾ ಸೋಂಕು ದೃಢಪಟ್ಟು ಚಿಕಿತ್ಸೆ ಪಡೆಯುತ್ತಿದ್ದ ನಾಲ್ದರು ಗುಣಮುಖರಾಗಿದ್ದು ನಿನ್ನೆ ಅವರನ್ನು ಬಿಡುಗಡೆಗೊಳಿಸಲಾಗಿದೆ ಬಿಡುಗಡೆಯಾದವರಲ್ಲಿ ಓರ್ವ ಭಟ್ಕಳದವರಾಗಿದ್ದು ಉಳಿದ ಮೂವರು ಕೇರಳದ ಕಾಸರಗೋಡು ಜಿಲ್ಲೆಯವರಾಗಿದ್ದಾರೆ ಎಲ್ಲರೂ ದುಬೈಯಿಂದ ಬಂದವರಾಗಿದ್ದಾರೆ

ವೆಂಕಯ್ಯ ನಾಯ್ನು ಿ ಕೊರನಾ ವಿರುದ್ದದ ಹೋರಾಟಕ್ಕಾಗಿ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಉದಾರವಾಗಿ ನೆರವು ನೀಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಮನವಿ ಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾಲ್ಕು ಶೀಥಲೀಕರಣ ಘಟಕಗಳಲ್ಲಿ ಶುಲ್ಕ ವಿಧಿಸದೇ ರೈತರ ಉತ್ಪನ್ನಗಳ ದಾಸ್ತಾನಿಗೆ ಅವಕಾಶ ಕೃಷಿ ಖಾತೆ ಸಚಿವ ಬಿ

ಪಾಟೀಲ್